ಸಾಮಾಜಿಕ ಹಾಗೂ ಆರ್ಥಿಕ ಮುನ್ನಡೆಗೆ ಕಾರ್ಮಿಕರ ಒಗ್ಗೂಡುವಿಕೆ ಎಂಬುದು ಈ ವರ್ಷದ ಕಾರ್ಮಿಕ ದಿನದ ಘೋಷಣೆಯಾಗಿದೆ ಎಂದು ನಮ್ನ ಆಕಾಶವಾಣಿ ಬಾತ್ಸೀದಾರರು ವರದಿ ಮಾಡಿದ್ದಾರೆ

ದೇಶದ ನಿರ್ಮಾಣಕ್ಕೆ ಶ್ರಮಿಸುತ್ತಿರುವ ಹಾಗೂ ಪಕ್ಕು ಮತ್ತು ಘನತೆಯನ್ನು ಎಂದೆಂದಿಗೂ ಎತ್ತಿ ಹಿಡಿಯುವ ಶ್ರಮಿಕ ವರ್ಗವನ್ನು ಉಪರಾಷ್ಟಪತಿ ವೆಂಕಯ್ಯನಾಯ್ಡು ತಮ್ಮ ಸಂದೇಶದಲ್ಲಿ ಪ್ರಶಂಸಿಸಿದ್ದಾರೆ

ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಪ್ರತಿ ಕಾರ್ಯವೂ ಗೌರವಯುತ ಮತ್ತು ಪ್ರಮುಖವಾದದ್ದು ಹಾಗೂ ಅಂಥ ಕೆಲಸವನ್ನು ತ್ರದೈಯಿಂದ ನಿರ್ವಹಿಸಬೇಕು ಎಲ್ಲ ಕ್ಷೇತ್ರಗಳಲ್ಲೂ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜಕ್ಕೆ ಹಾಗೂ ದೇಶದ ಆರ್ಥಿಕತೆಗೆ ಮಹತ್ತರ ಕೊಡುಗೆ ನೀಡುವ ಶ್ರಮಜೀವಿಗಳಿಗೆ ನಮನಗಳು ಎಂದು ಮುಖ್ಯಮಂತ್ರಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ದುಡಿಯುವ ವರ್ಗದ ಕೊಡುಗೆ ಹಾಗೂ ತ್ಯಾಗವನ್ನು ಗೌರವಿಸುವ ಸಲುವಾಗಿ ಮೇ ದಿನವನ್ನು ರಾಜ್ಯದ ವಿವಿಧೆಡೆಯೂ ಆಚರಿಸಲಾಯಿತು

ಸೌಲಭ್ವಗಳನ್ನು ಪಡೆಯುವ ನಿಟ್ಟನಲ್ಲಿ ಕಾರ್ಯೋನ್ಸುಖವಾಗುವಂತೆ ಕಾರ್ಮಿಕ ಮುಖಂಡರು ಕರೆ ನೀಡಿದರು

ಕೆರೆ ಕಾಲುವೆಗಳ ಒತ್ತುವರಿಯಾಗಿದ್ದರೆ ತೆರವುಗೊಳಿಸುವ ಕಾರ್ಯಕ್ಕೆ ಒತ್ತು ನೀಡಲಾಗುವುದು ಎಂದು ಅವರು ಹೇಳಿದರು ನಗರಸಭೆ ಕಾರ್ಮಿಕರು ರಾಷ್ಟೀಯ ಸೇವಾ ಯೋಜನೆ ಹಾಗೂ ಎನ್ ಸಿಸಿ ಕೆಡಿಟ್ ಗಳು ಹಾಗೂ ಸ್ಟೌಟ್ಲ್ ಮತ್ತು ಗೈಡ್ಲ್ ವಿದ್ಯಾರ್ಥಿಗಳು ಸ್ವಚ್ದತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಹಲವು ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳು ಹಾನಿಯಾಗಿರುವ ಫಟನೆ ನಡೆದಿದೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೊನ್ನಾಫಟ್ಟ ಗ್ರಾಮದಲ್ಲಿ ಬಿರುಗಾಳಿಗೆ ಮನೆಗಳ ಶೀಟುಗಳು ಹಾರಿಹೋಗಿವೆ ಸಾಸಲು ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ರಾತ್ರಿಯಿಡೀ ಕತ್ತಲೆ ಆವರಿಸಿತ್ತು ಕೊಪ್ಪಳ ಜಿಲ್ಲೆಯ ಕುಪ್ಪಗಿ ತಾಲೂಕಿನ ಹಲವು ಗ್ರಾಮಗಳಲ್ಲಿನ ಆತ್ರಯ ಮನೆಗಳ ಮೇಲ್ದಾವಣಿಗಳು ಹಾರಿ ಹೋಗಿದ್ದು

ಜರಕುಂಟಿ ಗಂಗಾವತಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಮನೆಗಳು ಸಂಪೂರ್ಣ ಹಾಳಾಗಿವೆ ಕೆಲವು ಗ್ರಾಮಗಳಲ್ಲಿ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ

ಈ ಪಡೆಗೆ ಚಾಲನೆ ನೀಡಿದ ಪೊಲೀಸ್ ಆಯುಕ್ತ ಡಾ

ನಗರದ ಜನನಿಬಿಡ ಪ್ರದೇಶ ಮಾಲ್ ಕಾಲೇಜ್ ಪಾರ್ಕ್ ಬೀಚ್ ರೈಲು ನಿಲ್ದಾಣ ಮಾರುಕಟ್ಟೆ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಈ ಪಡೆಯ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಎಂದು ಸಂದೀಪ್ ಪಾಟೀಲ್ ಹೇಳಿದರು

ಬಸವ ಜಯಂತಿ ಪ್ರಯುಕ್ತ ದಾವಣಗೆರೆಯಲ್ಲಿಂದು ಆಯೋಜಿಸಲಾಗಿದ್ದ ಬಸವ ಶ್ರಭಾತ್ ಪೇರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಾನವತಾವಾದಿ ಬಸವಣ್ಣ ಅವರ ವಚನಗಳನ್ನು ಅರ್ಥೈಸಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಂಡರೆ ಶಾಂತಿ ನೆಮ್ಮದಿ ಪಡೆಯಬಹುದು ಎಂದರು ಬಸವಾದಿ ಶರಣರ ತತ್ವಗಳನ್ನು ಅನುಷ್ಠಾನಕ್ಕೆ ತಂದರೆ ಬದುಕನ್ನು ಸ್ವರ್ಗವಾಗಿಸಿಕೊಳ್ಳಬಹುದು ಎಂದು ಹೇಳಿದರು